ಸಂಸತ್ ಹಾಗೂ ರಾಜ್ಯ ವಿಧಾನಮಂಡಲ ಅಧಿವೇಶನ ಸಂದರ್ಭದಲ್ಲಿ ಕೊರೋನಾ ಸೋಂಕು ನಿಯಂತ್ರಣ ಕ್ರಮಗಳ ಶಿಷ್ಟಾಚಾರ ಪರಿಪಾಲನೆ ಅತ್ಯಗತ್ಯ ಕೇಂದ್ರ ಆರೋಗ್ಯ ಸಚಿವ ಡಾ

ಕೋವಿಡ್ ಸಂಕಷ್ಟ ಕಾಲದಲ್ಲಿ ಜೀವರಕ್ಷಕ ದಿಷಧಗಳನ್ನು ಜನಸಾಮಾನ್ಟರಿಗೆ ಸುಲಭ ದರದಲ್ಲಿ ಒದಗಿಸುವಲ್ಲಿ ರಾಷ್ಟೀಯ ಚಿಷಧ ದರ ಪ್ರಾಧಿಕಾರದ ಪಾತ್ರ ಅನನ್ನ ಕೇಂದ್ರ ಸಚಿವ ಡಿ

ಈ ಬಾರಿ ಐವರು ಬೇಲ್ ರತ್ನ ಪುರಸ್ಕೃತರಲ್ಲಿ ಮೂವರು ಮಹಿಳಾ ಕ್ರೀಡಾಪಟುಗಳು ಇರುವುದು ಇದಕ್ಕೆ ಸಾಕ್ಷಿಯಾಗಿದೆ ಕ್ರೀಡಾ ಕ್ಷೇತ್ರದಲ್ಲಿ ಹೆಣ್ಣಮಕ್ಕಳು ಉತ್ತಮ ಸಾಧನೆ ಮಾಡುತ್ತಿರುವುದು ಶ್ಲಾಘನೀಯ ಎಂದರು ಪ್ಕಾರಾಲಿಂಪಿಕ್ ಕ್ಷೇತ್ರದಲ್ಲಿ ದೇಶದ ದಿವ್ಯಾಂಗ ಕ್ರೀಡಾಪಟುಗಳು ಅಸಾಧಾರಣ ಸಾಧನೆ ಮಾಡುತ್ತಿದ್ದಾರೆ ಜತೆಗೆ ಭಾರತೀಯ ಪಾರಂಪರಿಕ ಆಟಗಳಾದ ಕಬಡ್ಡಿ ಮೋಮೋ ಮಲ್ಲಕಂಬ ಮುಂತಾದವುಗಳ ಜನಪ್ರಿಯತೆ ಹೆಚ್ಚುತ್ತಿರುವುದು ಕ್ರೀಡೆಗಳ ಉದ್ದೇಶದಿಂದ ಸಕಾರಾತ್ಮಕ ಬೆಳವಣಿಗೆ ಎಂದರು ಮೇಜರ್ ಧ್ಥಾನ್ ಚಂದ್ ಅವರು ದೇಶದ ಪ್ರತಿಷ್ಠೆಯನ್ನು ಅಂತಾರಾಷ್ಟೀಯ ಮಟ್ಟದಲ್ಲಿ ಹೆಚ್ಚಿಸಿದರು ಹಾಕಿಯಲ್ಲಿ ಮೂರು ಬಾರಿ ಒಲಿಂಪಿಕ್ ಚಿನ್ನದ ಪದಕ ಗಳಿಸಲು ಕಾರಣರಾದವರು ಧ್ಯಾನ್ ಚಂದ್

ದೇಶದ ಜನರಲ್ಲಿ ಒಗ್ಗಟ್ಟನ ಭಾವನೆ ಮೂಡಿಸಲು ಕ್ರೀಡೆಯ ಕೊಡುಗೆ ಹೆಚ್ಷಿನದ್ದಾಗಿದೆ ದೇಶದ ಯಾವುದೇ ಭಾಗದ ಕ್ರೀಡಾಪಟುಗಳು ಅಂತಾರಾಷ್ಟೀಯ ಕ್ರೀಡಾಕೂಟಗಳಲ್ಲಿ ಪ್ರಶಸ್ತಿ ಗೆದ್ದಾಗ ಇಡೀ ರಾಪ್ಟ ಹೆಮ್ಮೆ ಪಡುತ್ತದೆ ಸತತ ಅಭ್ಯಾಸ ಸಂಕಲ್ಪ ಮತ್ತು ಇಚ್ಧಾಶಕ್ತಿಯಿಂದ ಅಸಾಧ್ವವನ್ನು ಸಾಧಿಸಬಹುದಾಗಿದ್ದು ಇದೇ ಕ್ರೀಡೆಯ ಮೂಲ ಮಂತ್ರವಾಗಬೇಕು ಇದು ಉತ್ತಮ ಕ್ರೀಡಾಪಟುಗಳಿಗೆ ಆದರ್ಶವೂ ಆಗಬೇಕು ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಕಿವಿಮಾತು ಹೇಳಿದರು ರಾಜೀವ್ ಗಾಂಧಿ ಬೇಲ್ ರತ್ನ ಪ್ರಶಸ್ತಿಯನ್ನು ಪ್ಯಾರಾಲಿಂಪಿಕ್ ಪಟು ಮರಿಯಪ್ಪನ್ ಟಿ ಹಾಕಿ ಆಟಗಾರ್ತಿ ರಾಣಿ ಟೇಬಲ್ ಟೆನಿಸ್ ಪಟು ಮನೀಕಾ ಬಾತ್ರಾ ಅವರಿಗೆ ಪ್ರದಾನ ಮಾಡಲಾಯಿತು ಬೆಂಗಳೂರಿನ ಬ್ಯಾಡ್ಕಿಂಟನ್ ಪಟು ತೃಪ್ತಿ ಮುರಗುಂಡೆ ಹಾಕಿ ಪಟು ಅಜಿತ್ ಸಿಂಗ್ ಕುಲ್ ದೀಪ್ ಸಿಂಗ್ ಭುಲ್ಲರ್ ಜಿನ್ಸಿ ಫಿಲಿಪ್ ಪ್ಯಾರಾ ಅಥ್ಲೀಟ್ ಪಟು ಜಿ ರಂಜೀತ್ ಕುಮಾರ್ ಮತ್ತಿತರಿಗೆ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು

ಬುಂದೆಲ್ಖಂಡ್ನ ಝಾನ್ಸಿ ಬಳಿಯ ರಾಣಿ ಲಕ್ಷ್ಮೀಬಾಯಿ ಕೇಂದ್ರೀಯ ಕೃಷಿ ವಿಶ್ವವಿದ್ಯಾಲಯದ ಆಡಳಿತಾತ್ಮಕ ಕಟ್ಟಡವನ್ನು ವೀಡಿಯೊ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ದೇಶದಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಲವರ್ಧನೆಗೆ ಆದ್ಲತೆ ನೀಡಿದ್ಲು ಇದು ಅಭಿಯಾನದ ಸ್ವರೂಪ ಪಡೆಯಬೇಕು ದೇಶೀಯ ಕೃಷಿ ಉತ್ಪನ್ನಗಳು ಜಾಗತಿಕ ಮಟ್ಟದ ವರೆಗೆ ಮಾರಾಟವಾಗಬೇಕು ಕೃಷಿ ಕ್ಷೇತ್ರದ ಸ್ವಾವಲಂಬನೆಯೆಂದರೆ ಅದು ರೈತರು ಉತ್ಪಾದಕರು ಮತ್ತು ಉದ್ದಮಿಗಳನ್ನೊಳಗೊಂಡಿರಬೇಕು ಎಂದು ಪ್ರತಿಪಾದಿಸಿದರು ಇಂತಹ ಕ್ರಮಗಳಿಂದ ಹಳ್ಳಗಳು ಮತ್ತು ಆಸುಪಾಸಿನ ಪ್ರದೇಶಗಳಲ್ಲಿ ಕೈಗಾರಿಕಾಭಿವೃದ್ದಿ ಉದ್ಯೋಗ ಸೃಷ್ಟಿ ಸ್ವಯಂ ಉದ್ಯೋಗ ಹೆಚ್ಚಾಗುತ್ತದೆ ಶಾಲಾ ಹಂತದಲ್ಲೇ ಅಗತ್ತವಾದ ಕೃಷಿ ಶಿಕ್ಷಣ ನೀಡಲು ಇದರಿಂದ ಸಹಕಾರಿಯಾಗಲಿದೆ ಮಾಧ್ಯಮಿಕ ಶಾಲಾ ಹಂತದಲ್ಲೇ ಕೃಷಿಯನ್ನು ಒಂದು ವಿಷಯವನ್ನಾಗಿ ಕಲಿಸುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಪ್ರಧಾನಮಂತ್ರಿ ಅವರು ಹೇಳಿದರು ಯುವ ವಿಜ್ವಾನಿಗಳು ಮತ್ತು ಸಂಕೋಧಕರು ಆಧುನಿಕ ಡ್ರೋನ್ ತಂತ್ರಜ್ವಾನ ಕೃತಕ ಬುದ್ದಿಮತ್ತೆ ಆಧುನಿಕ ಕೃಷಿ ಪರಿಕರಗಳ ಬಗ್ಗೆ ನಿರಂತರ ಅನ್ವೇಷಣೆಯಲ್ಲಿ ತೊಡಗಬೇಕು ಇದರಿಂದ ದೇಶದ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲವಾಗಲಿದೆ ಎಂದರು ಕಳೆದ ಆರು ವರ್ಷಗಳ ಹಿಂದೆ ಕೇವಲ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯವಿತ್ತು

ಸರ್ಕಾರದ ಯೋಜನೆಗಳಿಂದ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲವಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಇದೇ ಸಂದರ್ಭದಲ್ಲಿ ಅವರು ವಿಷಯದ ವಿದ್ವಾರ್ಥಿಗಳೊಂದಿಗೂ ಕೂಡ ಸಂವಾದ ನಡೆಸಿದರು

ಹರ್ಷವರ್ಧನ್ ತಿಳಿಸಿದ್ದಾರೆ

ಸಂಸತ್ ಮತ್ತು ರಾಜ್ಯ ವಿಧಾನಮಂಡಲ ಅಧಿವೇಶನ ಸಂದರ್ಭದಲ್ಲಿ ಸ್ವಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನಂತೆ ಕೋವಿಡ್ ಶಿಷ್ಲಾಚಾರ ಪರಿಪಾಲಿಸಬೇಕು ಸೋಂಕು ನಿಯಂತ್ರಣ ಕ್ರಮಗಳನ್ನು ಪರಿಣಾಮಕಾರಿಯಾಗಿ ಕ್ಕೆಗೊಳ್ಳಬೇಕು ಎಂದು ಸೂಚಿಸಲಾಗಿದ್ದು ಮುಂಬರುವ ಹಭಗಳ ಸಂದರ್ಭಗಳಲ್ಲಿ ಸೋಂಕು ಹರಡುವ ಕಳವಳವಿದ್ದು ಇಂತಹ ಪರಿಸ್ವಿತಿಯಲ್ಲಿ ಪ್ರತಿಯೊಬ್ಬರೂ ತಮ್ಮ ಸುರಕ್ಷತೆಗೆ ಆದ್ದತೆ ನೀಡಿ ತಮ್ಮ ವರ್ತನೆಯಲ್ಲಿ ಬದಲಾವಣೆ ಮಾಡಿಕೊಳ್ಲಬೇಕು ಎಂದು ಸಚಿವರು ಸಲಹೆ ನೀಡಿದರು ಸಬಲೀಕರಣ ಗುಂಪಿನ ವೈದ್ಯಕೀಯ ತುರ್ತು ನಿರ್ವಹಣೆ ಯೋಜನೆಯ ಅಧ್ಯಕ್ಷ ಡಾ ವಿನೋದ್ ಕೆ ಪಾಲ್ ಮಾತನಾಡಿ ಭಾರತ ಹಾಗೂ ಜಗತ್ತಿನಾದ್ಯಂತ ಲಸಿಕೆ ಅಭಿವೃದ್ದಿಪಡಿಸುವ ಪ್ರಕ್ರಿಯೆ ಯಶಸ್ವಿಯಾಗಿ ನಡೆಯುತ್ತಿದೆ

ಈ ಷೈಕಿ ಆರು ಮಂದಿಯ ಮೇಲಿನ ಪ್ರಯೋಗ ಮೂರನೇ ಹಂತದಲ್ಲಿದೆ ಭಾರತ್ ಬಯೋಟೆಕ್ ಅಭಿವೃದ್ದಿಪಡಿಸಿರುವ ಲಸಿಕೆಯ ಪ್ರಯೋಗ ಎರಡನೇ ಹಂತದಲ್ಲಿದ್ದು

ಮಹಾರಾಷ್ಷ ಹಾಗೂ ಮತ್ತಿತರ ರಾಜ್ಲಗಳಲ್ಲಿ ಈ ಪ್ರಯೋಗ ಪ್ರಗತಿಯಲ್ಲಿದೆ ಎಂದು ತಿಳಿಸಿದ್ಗಾರೆ

ಸದಾನಂದ ಗೌಡ ಶ್ಲಾಘಿಸಿದ್ದಾರೆ

ಯಾವುದೇ ಸಂದರ್ಭಗಳಲ್ಲಿ ದಿಷಧಗಳಗೆ ಕೊರತೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಿದ್ದು ಸಾರ್ವಜನಿಕ ಕುಂದು ಕೊರತೆಗಳನ್ನು ನಿಯಂತ್ರಣ ಕೊಠಡಿಯ ಮೂಲಕ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಆಕಾಶವಾಣಿಯ ತಮ್ಮ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ದೇಶದ ಜನತೆಯೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ

ನಂತರ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ನರೇಂದ್ರ ಮೋದಿಯವರ ಹಿಂದಿ ಭಾಷಣದ ಕನ್ನಡ ಅನುವಾದ ಬಿತ್ತರವಾಗುತ್ತದೆ ಜೆಎಸ್ಟಿ ಪರಿಹಾರ ಪಡೆಯಲು ರಾಜ್ಯ ಸರ್ಕಾರಗಳಿಗೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಎರಡು ವಿಧದಲ್ಲಿ ಸಾಲ ಪಡೆಯುವ ಅವಕಾಶಗಳನ್ನು ಕಲ್ಪಿಸಲಾಗಿದೆ